ಹದಿನೈದು ದಿನಗಳ ಒಳಗೆ ಸಂದಾಯ ಮಾಡಲಾಗುವದು ಎಂದು ರಾಜ್ಯ ಕೃಷಿ ಸಚಿವ ಎಚ್

ಶಿವಶಂಕರ ರೆಡ್ಡಿ ಹೇಳದ್ದಾರೆ ಬೆಳಗಾವಿ ಜಿಲ್ಲೆ ರಾಮದುರ್ಗದಲ್ಲಿ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು ಸಿರಿಧಾನ್ಯ ಬೆಳೆಯುವ ರೈತರಿಗೆ ವಿಶೇಷ ಪ್ಯಾಕೇಜ್ನ್ನು ಸರ್ಕಾರ ಪ್ರಕಟಿಸಿದ್ದು

ಕೃಷಿಹೊಂಡ ನಿರ್ಮಾಣಕ್ಕೂ ಸರ್ಕಾರ ಉತ್ತೇಜನ ನೀಡುತ್ತಿದ್ದು ಹೊಂಡಗಳನ್ನು ನಿರ್ಮಿಸಲು ರೈತರಿಗೆ ಸಹಾಯಧನ ನೀಡಲಾಗುತ್ತಿದೆ ಎಂದು ಕೃಷಿ ಸಚಿವ ಶಿವಶಂಕರ ರೆಡ್ಡಿ ತಿಳಿಸಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಹಾಗೂ ಇತರೆ ಬೆಳೆಗಳನ್ನು ಬೆಳೆಯಲು ಅನುಕೂಲತೆಯ ದೃಷ್ಟಿಯಿಂದ ಏತನೀರಾವರಿ ಯೋಜನೆಯ ಅನುಷ್ಠಾನಕ್ಕೆ ವಿಶೇಷ ಪ್ರೋತ್ಲಾಹವನ್ನು ಸರ್ಕಾರ ನೀಡಲು ಉದ್ದೇಶಿಸಿದೆ ಎಂದು ಸಚಿವರು ತಿಳಿಸಿದರು

ದೇಶಪಾಂಡೆ ತಿಳಿಸಿದ್ದಾರೆ ಕಡತ ವಿಲೇವಾರಿ ಸಪ್ತಾಪ ದಲ್ಲಿ ಸಾಮಾನ್ಯ ಕಡತಗಳ ಜೊತೆಗೆ ದೀರ್ಘ ಕಾಲದಿಂದ ಬಾಕಿ ಉಳಿದ ಕಡತಗಳನ್ನು ವಿಲೇವಾರಿ ಮಾಡಲಾಗುವುದು ಮತ್ತು ಕಡತಗಳ ಶೀಘ ವಿಲೇವಾರಿಯಲ್ಲಿ ಕಡ್ವಾಯವಾಗಿ ಪಾರದರ್ಶಕತೆ ಹಾಗೂ ನಿಯಮಪಾಲನೆಯನ್ನು ಕಾಯ್ದುಕೊಳ್ಳಲಾಗುವುದು ಎಂದರು ಕಡತಗಳ ವಿಲೇವಾರಿ ವಿಧಾನದ ಸೂಕ್ತ ಮಾರ್ಗದರ್ಶನ ಮಾಡುವಂತೆ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಸಚಿವರು ವಿವರಿಸಿದರು ಕಳೆದ ವರ್ಷ ಹಮ್ಮಿಕೊಳ್ಳಲಾಗಿದ್ದ ಕಡತ ವಿಲೇವಾರಿ ಸಪ್ತಾಪದಲ್ಲಿ ರಾಜ್ಯಾದ್ಯಂತ ಎರಡೂವರೆ ಲಕ್ಷಕ್ಕೂ ಅಧಿಕ ಕಡತಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಸಚಿವರು ತಿಳಿಸಿದರು

ನಿನ್ನೆ ಅವರು ಯಾದಗಿರಿ ಜಿಲ್ಲೆ ಚಂಡರಕಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದರು ಅಲ್ಲಿಂದ ಅವರು ಇಂದು ಹೆರೂರಿಗೆ ಬರಬೇಕಿತ್ತು ಆದರೆ ಮಳೆಯ ಕಾರಣ ಅಲ್ಲಿನ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದು ಅವರು ಚಂಡರಕಿಯಲ್ಲಿ ಸ್ಪಪ್ಟಪಡಿಸಿದ್ದಾರೆ ರಾತ್ರಿಯಿಡೀ ಸುರಿದ ಮಳೆಯಿಂದಾಗಿ ಗ್ರಾಮದ ಜನಜೀವನ ಅಸ್ತವ್ಯಸ್ತಗೊಂಡಿರುವ ಕಾರಣ ಜುಲೈ ಮೊದಲನೆ ಅಥವಾ ಎರಡನೇ ವಾರದಲ್ಲಿ ಹೆರೂರಿನಲ್ಲಿನ ಗ್ರಾಮವಾಸ್ತವ್ಯದ ದಿನಾಂಕವನ್ನು ಮರುನಿಗದಿ ಮಾಡಲಾಗುವುದು ಎಂದರು

ಕುಮಾರಸ್ವಾಮಿಯವರು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಗ್ರಾಮವಾಸ್ತವ್ಯವನ್ನು ಆರಂಭಿಸಿದ್ದರು ಈ ಬಾರಿಯೂ ಈ ಕಾರ್ಯಕ್ರಮ ಪುನರಾರಂಭಗೊಂಡು ಮೊದಲ ಎರಡು ಗ್ರಾಮಗಳಾಗಿ ಚಂಡರಕಿ ಮತ್ತು ಹೆರೂರು ಗ್ರಾಮಗಳನ್ನು ಅವರು ಆರಿಸಿಕೊಂಡಿದ್ದರು ಮುಖ್ಯಮಂತ್ರಿಗಳ ಗ್ರಾಮ ವಾಸ್ತವ್ಯದ ಮುಂದೂಡಿಕೆಯನ್ನು ಟೀಕಿಸಿರುವ ಬಿಜೆಪಿ ರಾಜ್ಯಾಧ್ವಕ್ಷ ಬಿ ಎಸ್ ಯಡಿಯೂರಪ್ಪ ಕೇವಲ ಪ್ರಚಾರಕ್ಕಾಗಿ ಇದನ್ನು ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ ಭಾರೀ ಮಳೆ ಹಿನ್ನೆಲೆಯಲ್ಲಿ ಹೆರೂರು ಗ್ರಾಮದಲ್ಲಿ ನಡೆಯಬೇಕಿದ್ದ ಮುಖ್ಕಮಂತ್ರಿಗಳ ಗ್ರಾಮವಾಸ್ತವ್ಯ ಕಾರ್ಯತ್ರಮ ಮುಂದೂಡಿರುವುದರಿಂದ ಗ್ರಾಮಸ್ಥರು ನಿರಾಸೆಯಾಗುವ ಅಗತ್ತವಿಲ್ಲ ಅಲ್ಲಿಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಅವರನ್ನು ಕರೆಸಲಾಗುವುದು ಎಂದು ಸಮಾಜಕಲ್ಕಾಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಜನತಾ ದರ್ಶನ ಕಾರ್ಯಕ್ರಮ ನಡೆಯಬೇಕಿದ್ದ ಸ್ಥಳ ವೀಕ್ಷಿಸಿದ ನಂತರ ಗ್ರಾಮಸ್ಥರನ್ನು ಕುರಿತು ಮಾತನಾಡಿದ ಅವರು ಕಾರ್ಯಕ್ರಮ ಮುಂದೂಡಿರುವುದು ಜನರಿಗೆ ನಿರಾಸೆಯಾದರೂ ಮಳೆ ಬಂದಿರುವುದು ರೈತರಿಗೆ ಅನುಕೂಲವಾಗಲಿದೆ ಎಂದರು ಸಮಾಜಕಲ್ಕಾಣ ಇಲಾಖೆಯ ವತಿಯಿಂದ ಗ್ರಾಮದ ಅಭಿವೃದ್ದಿಗಾಗಿ ಒಂದೂವರೆ ಕೋಟ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಅಫಜಲಪುರ ಮತಕ್ಷೇತ್ರದ ಅಭಿವೃದ್ದಿಗಾಗಿ ಕಾಮಗಾರಿಗಳ ಪಟ್ಟಯನ್ನು ಸಿದ್ಧಪಡಿಸಲಾಗಿದ್ದು ಅವುಗಳ ಈಡೇರಿಕೆಗೆ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು ಬೆಂಗಳೂರಿನಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸಂಚಾರಿ ಪೀಠವನ್ನು ಆರಂಭಿಸಬೇಕೆಂದು ಸರ್ವೋಚ್ಚ ನ್ಯಾಯಾಲಯ ದಕ್ಷಿಣ ಭಾರತ ಸರ್ಕ್ಕೂಟ್ ಬೆಂಚ್ ರಚನಾ ಕ್ರಿಯಾ ಸಮಿತಿ ಸದಸ್ಕರು ಒತ್ತಾಯಿಸಿದ್ದಾರೆ

ರಂಗನಾಥ್ ಮಾತನಾಡಿ ಬೆಂಗಳೂರಲ್ಲಿ ಸಂಚಾರಿ ಪೀಠ ರಚನೆ ಮಾಡುವುದರಿಂದ ನಮ್ಮ ರಾಜ್ಯ ಮಾತ್ರವಲ್ಲದೆ ತಮಿಳುನಾಡು ಕೇರಳ ಅಂಧ್ರಪ್ರದೇಶ ತೆಲಂಗಾಣ ಪುದುಚೆರಿ ಹಾಗೂ ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪಗಳ ನಿವಾಸಿಗಳಿಗೂ ಅನುಕೂಲವಾಗಲಿದೆ ಎಂದರು ವಿವಿಧ ಕಾನೂನು ಆಯೋಗಗಳ ನೀಡಿರುವ ವರದಿಗಳಲ್ಲಿ ದಕ್ಷಿಣ ಭಾರತದ ಕಕ್ಷಿದಾರರು ಎದುರಿಸುತ್ತಿರುವ ಸಮಸ್ಯೆಯನ್ನು ಉಲ್ಲೇಖಿಸಲಾಗಿದೆ ಸಂಚಾರಿ ಪೀಠ ಸ್ವಾಪಿಸಲು ಅಖಿಲಭಾರತ ವಕೀಲರ ಸಂಘ ಒಪ್ಪಿಗೆ ನೀಡಿದೆ ಎಂದರು ಗರ್ಭಣಿಯರು ಮತ್ತು ಮಕ್ಕಳಿಗೆ ಅನುಕೂಲವಾಗುವ ರೀತಿ ಅಂಗನವಾಡಿ ಕೇಂದ್ರಗಳ ಸೂಕ್ತ ಸ್ಥಳಾಂತರಕ್ಕೆ ರಾಜ್ಜಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸರ್ಕಾರ ಅಧಿಕಾರ ನೀಡಿದೆ

ರಾಜ್ಯಗಳು ತಮಗೆ ಎಷ್ಟು ಅಂಗನವಾಡಿಗಳು ಅಗತ್ತವಿದೆ ಎನ್ನುವುದರ ಮರು ಅಂದಾಜು ಮಾಡುವುದರ ಜೊತೆಗೆ ಅವುಗಳನ್ನು ಸೂಕ್ತ ಸ್ಥಳಗಳಿಗೆ ಬದಲಾವಣೆ ಮಾಡುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ ಎಂದು ಮೂಲಗಳನ್ನು ಉಲ್ಲೇಖಿಸಿ ಸುದ್ದಿಸಂಸ್ಥೆ ವರದಿ ಮಾಡಿದೆ

ಅಂಗನವಾಡಿ ಕೇಂದ್ರಗಳಲ್ಲಿ ಆರು ವರ್ಷದ ಒಳಗಿನ ಮಕ್ಕಳು ಗರ್ಭಿಣಿಯರು ಮತ್ತು ಬಾಣಂತಿಯರು ಸೇರಿದಂತೆ ಹತ್ತು ಕೋಟ ಫಲಾನುಭವಿಗಳಿದ್ದಾರೆ

ಪಾಟೀಲ್ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಇದನ್ನು ಗುತ್ತಿಗೆಗೆ ಪಡೆದಿದ್ದ ಕಂಪನಿಯ ಉನ್ನತ ಅಧಿಕಾರಿಗಳು ಹಣಮಾಪುರ ಜಾಕವೆಲ್ಗೆ ಭೇಟಿ ನೀಡಿ ಸ್ವಳ ಪರಿಶೀಲನೆ ಮಾಡಿದ್ದಾರೆ

ಇವುಗಳಿಗೆ ಸಂಪರ್ಕ ಕಲ್ಪಿಸುವ ಕೇಬಲ್ಗಳೂ ಸೇರಿದಂತೆ ಪ್ರಮುಖ ಉಪಕರಣಗಳು ನಾಶವಾಗಿವೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಹಿಸಿರುವದು ಘಟನೆಗೆ ಪ್ರಮುಖ ಕಾರಣ ಎಂದು ಅಂದಾಜಿಸಲಾಗಿದೆ ಆದಷ್ಟು ಬೇಗನೆ ಸ್ಟಗಿತಗೊಂಡಿರುವ ಹಣಮಾಪುರ ಜಾಕವೆಲ್ ಪುನರಾರಂಭಿಸಲಾಗುವುದು ಅಲ್ಲಿಯವರೆಗೆ ರೈತರು ಆತಂಕಕ್ಕೆ ಒಳಗಾಗದೆ ತಾಳ್ವೆಯಿಂದ ಇರಲು ಸೂಚಿಸಲಾಗಿದೆ ನೈರುತ್ಯ ಮುಂಗಾರು ಕರ್ನಾಟಕ ಹಾಗೂ ತೆಲಂಗಾಣದ ಎಲ್ಲ ಭಾಗಗಳಗೂ ವ್ಯಾಪಿಸಿದೆ

ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಮುಂಗಾರು ಚುರುಕಾಗಿದ್ದು ಕರಾವಳಿಯ ಅನೇಕ ಕಡೆ ಮತ್ತು ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ

ಬೆಂಗಳೂರು ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿದ್ದು ಅಲ್ಲಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಂಭವ

ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಹೊಸ ಸೇತುವೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಮುಂದಿನ ಫೆಬ್ರವರಿ ಅಂತ್ಯದೊಳಗೆ ಲೋಕಾರ್ಪಣೆಗೊಳ್ಳಲಿದೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲು ತಿಳಿಸಿದರು ಗುರುಪುರದಲ್ಲಿ ಇಂದು ಸೇತುವೆ ಕಾಮಗಾರಿ ಪರಿಶೀಲನೆ ನಡೆಸಿದ ಬಳಕ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಹೊಸ ತಂತ್ರಜ್ವಾನದಲ್ಲಿ ವೇಗವಾಗಿ ಕಾಮಗಾರಿ ನಡೆಯುತ್ತಿದ್ದು

ಕುಲಶೇಖರ ಕಾರ್ಕಳ ಹೆದ್ದಾರಿ ಚತುಪ್ಪಥಕ್ಕೆ ಕೇಂದ್ರ ಸರಕಾರದ ಒಪ್ಪಿಗೆ ದೊರೆತಿದ್ದು ಸರ್ವೇ ಕಾರ್ಯ ಪೂರ್ಣಗೊಂಡಿದೆ ಎಂದು ಇದೇ ಸಂದರ್ಭದಲ್ಲಿ ಅವರು ಹೇಳದರು

ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸಿ